ಸಮಾವೇಶ ಉದ್ಗೇಶಿಸಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ

ಮಹಾರಾಷ್ಟ್ದ ದೇವಲಾಲಿ ಬಿಹಾರದ ದಾನಾಪುರ ನಿಲ್ದಾಣಗಳ ನಡುವೆ ಹಣ್ಣು ತರಕಾರಿ ಸೇರಿದಂತೆ ಕೃಷಿ ಉತ್ಪನ್ನಗಳ ಸಾಗಣೆ ಜವಳಿ ಸಚಿವಾಲಯದಿಂದ ಇಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಕೈಯಿಂದ ನೇಯ್ದ ಬಟ್ಟೆಗಳ ಬಗ್ಗೆ ಜನರಲ್ಲಿ ಜಾಗ್ಬತಿ ಮೂಡಿಸಲು ಒತ್ತು

ಸುಧಾಕರ್

ಸಮಗ್ರ ಬಹುಶಿಸ್ತೀಯ ಮತ್ತು ಭವಿಷ್ಯದ ಶಿಕ್ಷಣ ಗುಣಮಟ್ಟದ ಸಂಶೋಧನೆ ಮತ್ತು ಶಿಕ್ಷಣ ಎಲ್ಲರಿಗೂ ತಲುಪಲು ತಂತ್ರಜ್ಞಾನದ ಸಮಾನ ಬಳಕೆ ಮುಂತಾದ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ

ಕೇಂದ ಶಿಕ್ಷಣ ಸಚಿವ ರಮೇಶ್ ಪೋಖಿಯಾಲ್ ನಿಶಾಂಕ್ ಶಿಕ್ಷಣ ಇಲಾಖೆಯ ರಾಜ್ಯ ಸಚಿವ ಸಂಜಯ್ ಧೋತ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ರಾಷ್ಟೀಯ ಶಿಕ್ಷಣ ನೀತಿಯ ಕರಡು ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಖ್ಯಾತ ಶಿಕ್ಷಣ ತಜ್ಞರು ವಿಜ್ಞಾನಿಗಳು ಸೇರಿದಂತೆ ಹಲವು ಗಣ್ಯರು ನೂತನ ಶಿಕ್ಷಣ ನೀತಿಯ ನಾನಾ ಅಂಶಗಳ ಕುರಿತು ಮಾತನಾಡಲಿದ್ದಾರೆ

ಹಣ್ಣು ಮತ್ತು ತರಕಾರಿಗಳನ್ನು ಸಾಗಿಸಲಿರುವ ಈ ರೈಲು ಅನೇಕ ಸ್ಥಳಗಳಲ್ಲಿ ನಿಲುಗಡೆಯಾಗಿ ಹಣ್ಲು ತರಕಾರಿಗಳನ್ನು ತಲುಪಿಸುವ ಕೊಂಡೊಯ್ಯುವ ಕಾರ್ಯ ಮಾಡಲಿದೆ ನಾಸಿಕ್ ರಸ್ತೆ ಮನ್ಮಾಡ್ ಜಲಗಾಂವ್ ಭುಸವಾಲ್ ಭುರ್ಹಾನ್ಪುರ್ ಖಾಂಡ್ವಾ ಇಟ್ರಾಸಿ ಜಬಲ್ಪುರ್ ಸಾತ್ನಾ ಖಟ್ನಿ ಮಾಣಿಕ್ಪುರ್ ಪ್ರಯಾಗ್ರಾಜ್ಚೌಕಿ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ನಗರ್ ಹಾಗೂ ಭಕ್ಪಾರ್ ನಿಲ್ದಾಣಗಳಲ್ಲಿ ರೈಲು ನಿಲುಗಡೆಯಾಗಲಿದೆ ಕೇಂದ ಕ್ಪಡಿ ಸಚಿವ ನರೇಂದ ಸಿಂಗ್ ತೋಮರ್ ಹಾಗೂ ರೈಲ್ಲೆ ಸಚಿವ ಪಿಯೂಷ್ ಗೋಯಲ್ ವಿಡಿಯೋ ಕಾನ್ಬರೆನ್ಸ್ ಮೂಲಕ ಈ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ

ಕಿಸಾನ್ ರೈಲಿಗೆ ಚಾಲನೆ ನೀಡುವ ಮೂಲಕ ರೈತರ ಆದಾಯ ಧ್ಯಿಗುಣಗೊಳಿಸುವ ಗುರಿ ಸಾಕಾರಕ್ಕೆ ರೈಲ್ವೆ ನೆರವಾಗುತ್ತಿದೆ ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ತರಕಾರಿ ಹಣ್ಣುಗಳಂತಹ ಬೇಗ ಕೆಡುವ ಕೃಷಿ ಉತ್ಪನ್ನಗಳನ್ನು ಕಡಿಮೆ ಅವಧಿಯಲ್ಲಿ ಸಾಗಾಣ ಮಾಡಲು ಈ ರೈಲು ನೆರವಾಗಲಿದೆ ಶೀತಲೀಕೃತ ಬೋಗಿಗಳನ್ನು ಹೊಂದಿರುವ ಕಿಸಾನ್ ರೈಲು ಮೀನು ಮಾಂಸ ಹಾಗೂ ಹಾಲು ಸೇರಿದಂತೆ ಬಹುಬೇಗ ಕೆದುವ ಪದಾರ್ಥಗಳನ್ನು ಸಾಗಿಸುವ ಮೂಲಕ ತಡೆರಹಿತ ರಾಷ್ಟೀಯ ಶೀತ ಸರಪಳಿ ಪೂರ್ೈಕೆ ವ್ಯವಸ್ಥೆಗೆ ಇಂಬು ನೀಡಲಿದೆ

ಜವಳಿ ಸಚಿವೆ ಸೃತಿ ಇರಾನಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸುವರು

ಸಾರ್ವಜನಿಕರಲ್ಲಿ ಕೈಮಗ್ಗ ಉದ್ಯಮದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ದಿಯಲ್ಲಿ ಅದರ ಕೊಡುಗೆಯನ್ನು ಗುರುತಿಸುವುದು ಇದರ ಉದ್ದೇಶವಾಗಿದೆ ಈ ದಿನದ ಅಂಗವಾಗಿ ಮತ್ತು ಜನರಲ್ಲಿ ಕ್ವೆಮಗ್ಗ ನೇಯ್ಗೆ ಕಲೆಯ ಬಗ್ಗೆ ಹೆಮ್ಮೆ ಮೂಡಿಸುವ ಕೆಲಸಕ್ಕಾಗಿ ಸಾಮಾಜಿಕ ಮಾಧ್ಯಮ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಜಮ್ಮ್ ಕಾಶ್ಚೀರದ ಮುಖ್ಯ ಕಾರ್ಯದರ್ಶಿ ಬಿ

ಆರ್ ಸುಬ್ರಹ್ಮಣ್ಯಂ ಅವರು ಆತ್ಮನಿರ್ಭರ್ ಭಾರತ್ ಅಭಿಯಾನದದಿ ಈವರೆಗೆ ಕ್ಷೆಗೊಂಡಿರುವ ಪ್ರಗತಿ ಮತ್ತು ಕ್ರಮಗಳ ಕುರಿತು ನಿನ್ನೆ ಪರಾಮರ್ಶೆ ನಡೆಸಿದರು ಈ ಉದ್ದೇಶಕ್ಕಾಗಿ ರಚಿಸಲಾಗಿರುವ ಲ ಕಾರ್ಯಪಡೆಗಳ ಅಧಿಕಾರಿಗಳೊಂದಿಗೆ ಅವರು ಸಮಾಲೋಚಿಸಿ ಸ್ಥಳೀಯ ಉತ್ಪನ್ನಗಳನ್ನು ಜಾಗತೀಕರಣಗೊಳಿಸುವ ಕಾರ್ಯಕ್ರಮದಡಿ ಜಮ್ಮು ಕಾಶ್ಮೀರದ ಹೆಸರಾಂತ ಕರಕುಶಲ ಕೈಮಗ್ಗ ರೇಷ್ಮೈ ಪಾಶ್ಮೀನಾ ಉತ್ವನ್ನಗಳು ಬಾಶೋಲಿ ಚಿತ್ರಕಲೆ ಮತ್ತು ನೆಲ ಹಾಸುಗಳಿಗೆ ಹೆಚ್ಚಿನ ಮಾರುಕಟ್ಟೆ ಬೆಂಬಲ ಒದಗಿಸಲು ಕ್ರಮ ಕ್ವೆಗೊಳ್ಳಬೇಕು ಎಂದು ಸೂಚಿಸಿದರು ಅಲ್ಲದೆ ಸಣ್ಣ ಅತಿಸಣ್ಣ ಹಾಗೂ ಮಧ್ಯಮ ಕ್ವೆಗಾರಿಕೆಗಳಿಗೆ ಖಾತ್ರಿ ರಹಿತ ಸಾಲದ ನೆರವು ನೀಡುವ ಗುರಿಯನ್ನು ಸಾಧಿಸುವಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದರು

ಸುಧಾಕರ್ ತಿಳಿಸಿದ್ದಾರೆ

ಒಂದೇ ವಾರದಲ್ಲಿ ರಾಜ್ಯದಲ್ಲಿ ಶೇ

ಲಾಕ್ ಡೌನ್ ತೆರವಾದ ನಂತರ ಬೇರೆ ರಾಜ್ಯಗಳಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗಿದೆ ಆದರೆ ನಮ್ಮ ರಾಜ್ಯದಲ್ಲಿ ಕ್ವೆಗೊಂಡ ಕಠಿಣ ಕ್ರಮಗಳಿಂದ ಸೋಂಕಿತರ ಸಂಖ್ಯೆ ಮತ್ತು ಸಾವಿನ ಸಂಖ್ಯೆ ಕಡಿಮೆಯಾಗಿದೆ

ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಮರಣ ಪ್ರಮಾಣ ಕಡಿಮೆ ಇದೆ

ಕರ್ನಾಟಕದ ರಾಜ್ಯಾದ್ಯಂತ ಮಳೆ ಹೆಚ್ಚಾಗುತ್ತಿರುವ ಹಿನ್ನಲೆಯಲ್ಲಿ ಈ ಹಿಂದಿನ ರೀತಿಯೇ ಸಂತ್ರಸ್ತರಿಗೆ ತ್ವರಿತ ಪರಿಹಾರ ನೀಡಬೇಕು ಎಂದು ಮುಖ್ಯಮಂತ್ರಿ ಬಿ ಎಸ್

ಹರ್ಷವರ್ಧನ್ ತಿಳಿಸಿದ್ದಾರೆ ಅವರು ನಿನ್ನೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರು ಮತ್ತು ದಕ್ಷಿಣ ಪೂರ್ವ ಏಷ್ಯಾದ ಆರೋಗ್ಯ ಸಚಿವರೊಂದಿಗೆ ಸಂವಾದ ನಡೆಸಿದರು